ಅಮಿತ್ ಶಾ ಸಂಸತ್ ಮಳೆಗಾಲದ ಅಧಿವೇಶನ ಕುರಿತು ಶೀಘ್ರದಲ್ಲಿ ದಿನಾಂಕ ಪ್ರಕಟ ಪ್ರಲ್ವಾದ್ ಜೋಶಿ

ಉತ್ತರಪ್ರದೇಶದ ವಿಕಾಸ್ ದುಬೆ ಪತ್ನೆ ಪ್ರಕರಣ ರಾಜ್ಗ ಸರ್ಕಾರದಿಂದ ನ್ನಾಯಾಂಗ ತನಿಖೆಗೆ ಆದೇಶ

ಕರ್ನಾಟಕದಲ್ಲಿ ಎಸ್ಎಸ್ಎಲ್ಸಿ ಮೌಲ್ಲ ಮಾಪನ ನಾಳೆಯಿಂದ ಸುರೇಶ್ ಕುಮಾರ್

ದೇಶದಲ್ಲಿ ಕೊರೊನಾ ಸೋಂಕು ನಿಯಂತ್ರಣದಲ್ಲಿ ಯೋಧರ ಪಾತ್ರ ಅನನ್ನ ಎಂದು ಕೇಂದ್ರ ಗ್ಲಪ ಸಚಿವ ಅಮಿತ್ ಶಾ ಪೇಳಿದ್ದಾರೆ ಗುರುಗ್ರಾಮದಲ್ಲಿಂದು ಸಿಆರ್ಪಿಎಫ್ನ ವ್ಯಕ್ಷಾರೋಹಣ ಅಭಿಯಾನದ ಅಂಗವಾಗಿ ಸಸಿ ನೆಟ್ಟು ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದೇಶದ ರಕ್ಷಣೆಯಲ್ಲಿ ಪ್ರಾಣ ಮುಡುಪಾಗಿಡುವ ಸಿಆರ್ಪಿಎಫ್ ಯೋಧರ ಸೇವೆಯ ಮೇಲೆ ಬಹಳಷ್ಟು ನಂಬಿಕೆ ಇದೆ ಎಂದರು

ಕೊರೊನಾ ಸೋಂಕು ನಿಯಂತ್ರಿಸಲು ನಿರಂತರ ಪ್ರಯತ್ನ ಅಗತ್ತ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಸೋಂಕು ನಿಯಂತ್ರಣಕ್ಕೆ ವೈಯಕ್ತಿಕ ಶುಚಿತ್ವ ಸಾರ್ವಜನಿಕ ಪ್ರದೇಶಗಳಲ್ಲಿ ಸಾಮಾಜಿಕ ಶಿಸ್ತು ಅಗತ್ಯ ಎಂದು ಪ್ರಧಾನಮಂತ್ರಿ ಅವರು ಪ್ರತಿಪಾದಿಸಿದ್ದಾರೆ ಸೋಂಕು ಪರಡುವುದನ್ನು ತಡೆಯಲು ನಿರಂತರ ಪ್ರಯತ್ನದಲ್ಲಿ ತೊಡಗಬೇಕಿದ್ಲು ಅರಿವು ಕಾರ್ಯಕ್ರಮಗಳನ್ನು ಹೆಚ್ಚಿಸಬೇಕು ಈ ವಿಚಾರದಲ್ಲಿ ರಾಜೀ ಮಾಡಿಕೊಳ್ಳುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ ಪ್ರಮುಖವಾಗಿ ದೆಹಲಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಮತ್ತು ಸ್ವಳೀಯ ಆಡಳಿತಗಳು ಸೋಂಕು ನಿಯಂತ್ರಣಕ್ಕೆ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿವೆ ಎಂದು ನರೇಂದ್ರ ಮೋದಿ ಶ್ವಾಘಿಸಿದ್ದಾರೆ ಸೋಂಕು ನಿಯಂತ್ರಣ ಕಣ್ಗಾವಲು ಮತ್ತು ಮನೆಯಲ್ಲೇ ಆರೈಕೆ ಮಾಡುವ ಕುರಿತು ಅಪಮದಾಬಾದ್ನಲ್ಲಿ ಏರ್ಪಡಿಸಿರುವ ಧನ್ವಂತರಿ ರಥ ಕಾರ್ಯಕ್ರಮ ಅತ್ಯುತ್ತಮವಾದದು ಇಂತಪ ವಿನೂತನ ಕ್ರಮಗಳನ್ನು ಇತರ ಭಾಗಗಳಿಗೂ ವಿಸ್ತರಿಸಬೇಕು ಎಂದು ಅವರು ಸಲಹೆ ಮಾಡಿದರು ಈ ಸೋಂಕು ತಡೆಗಟ್ಟಲು ರಾಷ್ಷ ಮಟ್ಟದಲ್ಲಿ ನಿರಂತರ ನಿಗಾ ಇಡುವ ವ್ಯವಸ್ಥೆಯನ್ನು ಬಲಪಡಿಸುವಂತೆ ಆದೇಶ ನೀಡಿದ ಪ್ರಧಾನಮಂತ್ರಿಯವರು ಹೆಚ್ಚು ಸೋಂಕಿರುವ ಪ್ರದೇಶಗಳು ಮತ್ತು ರಾಜ್ಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ಇದರಿಂದ ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ ಸಭೆಯಲ್ಲಿ ಗೃಹಸಚಿವ ಅಮಿತ್ ಶಾ ಆರೋಗ್ಯ ಸಚಿವ ಡಾ ಪರ್ಷವರ್ಧನ್ ನೀತಿ ಆಯೋಗದ ಪ್ರಮುಖರು ಕೇಂದ್ರ ಸಂಪುಟ ಕಾರ್ಯದರ್ಶಿ ಮತ್ತಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು

ಮೇಗಾ ಸ್ಟಾರ್ ಅಮಿತಾಬಜ್ಜನ್ ಹಾಗೂ ಅವರ ಮತ್ರ ಚಿತ್ರನಟ ಅಭಿಷೇಕ್ ಬಜ್ಜನ್ ಅವರಿಗೆ ಕೋವಿಡ್ ಸೋಂಕು ತಗುಲಿರುವುದು ದೃಢಪಟ್ಟಿದೆ ಈ ಕುರಿತು ಅಮಿತಾಬಚ್ಚನ್ ಅವರು ಟ್ವೀಟ್ ಮೂಲಕ ಮಾಹಿತಿ ನೀಡಿದ್ದಾರೆ ಕುಟುಂಬದ ಸದಸ್ಕರಾದ ಐಶ್ವರ್ಯ ರೈ ಬಚ್ಚನ್ ಮತ್ತು ಮೊಮ್ಮಗಳು ಅರಾದ್ಕ ಅವಳಿಗೂ ಸೋಂಕು ತಗುಲಿದ್ದು ಎಲ್ಲರೂ ಚಿಕಿತ್ಲ ಪಡೆಯುತ್ತಿದ್ದಾರೆ ಎಂದು ಮಹಾರಾಷ್ಟದ ಆರೋಗ್ಕ ಸಚಿವ ರಾಜೇಶ್ ಟೊಪೆ ತಿಳಿಸಿದ್ದಾರೆ ಅಮಿತಾಬಜ್ಜನ್ ಅವರ ಪತ್ನಿ ಜಯಾ ಬಚ್ಚನ್ ಅವರಿಗೆ ಕೋವಿಡ್ ಸೋಂಕು ಇಲ್ಲ ಎಂದು ವರದಿಯಲ್ಲಿ ತಿಳಿಸಿದೆ ಮಧ್ಯಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಕರ್ನಾಟಕ ಮಾದರಿಯಲ್ಲಿಯೇ ಪ್ರತಿ ಭಾನುವಾರ ಲಾಕ್ಡೌನ್ ಮಾಡಲು ಅಲ್ಲಿನ ರಾಜ್ಯ ಸರ್ಕಾರಗಳು ತೀರ್ಮಾನ ಕೈಗೊಂಡಿವೆ ಎಂದು ನಮ್ಮ ಬಾತ್ಮಿದಾರರು ವರದಿ ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಕೊರೋನಾ ಸೋಂಕಿತರ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ತೀರ್ಮಾನ ಕೈಗೊಂಡಿದೆ ಎಂದು ಗೃಪ ಸಚಿವ ಡಾಕ್ಟರ್ ನರೋತ್ತಮ್ ಮಿಶ್ರ ತಿಳಿಸಿದ್ದು ಪ್ರತಿ ಭಾನುವಾರ ಪೂರ್ಣ ಪ್ರಮಾಣದಲ್ಲಿ ಲಾಕ್ಡೌನ್ ಜಾರಿಯಲ್ಲಿರಲಿದೆ ಎಂದರು ತಮಿಳುನಾಡಿನಲ್ಲಿ ಸಾರ್ವಜನಿಕರ ಆರೋಗ್ಯ ಕಾಪಾಡಲು ಜುಲೈ ಮಾಸಾದ್ಯಂತ ಪ್ರತಿ ಭಾನುವಾರದಂದು ಲಾಕ್ಡೌನ್ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಎಂದು ಸರ್ಕಾರದ ಮೂಲಗಳನ್ನು ಉಲ್ಲೇಖಿಸಿ ನಮ್ಮ ಬಾತ್ಮಿದಾರರು ವರದಿ ಮಾಡಿದ್ದಾರೆ ಆತ್ಮ ನಿರ್ಭರ್ ಭಾರತ್ ಪ್ಯಾಕೇಜ್ ಅನ್ವಯ ಇನ್ನೂರು ಕೋಟಿ ರೂಪಾಯಿ ಮೊತ್ತದವರೆಗಿನ ಸಾರ್ವಜನಿಕ ಸಂಗ್ರಹವನ್ನು ಜಾಗತಿಕ ಟೆಂಡರ್ ಇಲ್ಲದೆ ಖರೀದಿಸಲು ತೀರ್ಮಾನಿಸಲಾಯಿತು ಎಂದು ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ

ಸಂಸತ್ನ ಮಳೆಗಾಲದ ಅಧಿವೇಶನವನ್ನು ಶೀಘ್ರದಲ್ಲಿ ಕರೆಯುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸಂಸದೀಯ ವ್ಕವಹಾರಗಳ ಖಾತೆ ಸಚಿವ ಪ್ರಲ್ಪಾದ್ ಜೋಶಿ ಹೇಳಿದ್ದಾರೆ

ಜೂನ್ ಜುಲೈ ನಲ್ಲಿ ಕಲಾಪ ಮನಃ ಆರಂಭವಾಗಬೇಕಾಗಿತ್ತು ದೇಶಾದ್ಯಂತ ಕೋವಿಡ್ ಪ್ರಕರಣಗಳು ವ್ಯಾಪಕವಾಗಿರುವುದರಿಂದ ಪರಿಸ್ಥಿತಿಯನ್ನು ಅವಲೋಕಿಸಿ ಶೀಘ್ರದಲ್ಲಿ ಸಂಸತ್ ಅಧಿವೇಶನದ ದಿನಾಂಕವನ್ನು ಪ್ರಕಟಿಸಲಾಗುವುದು ಎಂದು ಪೇಳಿಕೆಯಲ್ಲಿ ಪ್ರಲ್ವಾದ್ ಜೋಶಿ ತಿಳಿಸಿದ್ದಾರೆ

ರಾಜಸ್ಥಾನ್ ಸರ್ಕಾರದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ದೊಡ್ಡ ಸಮಸ್ಕೆಯಾಗಿದೆ ಕೆಲವು ವ್ಯಕ್ತಿಗಳು ಅಧಿಕಾರಕ್ಕಾಗಿ ಹೋರಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಕಪಿಲ್ ಸಿಬಲ್ ಟ್ವೀಟ್ನಲ್ಲಿ ಅಸಮಾಧಾನ ವ್ಯಕ್ತ ಪಡಿಸಿದ್ದಾರೆ ಪಕ್ಷದ ವರಿಷ್ಠರು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಸುಭದ್ರಗೊಳಿಸಲು ಪ್ರಯತ್ನಿಸಬೇಕು ಎಂದು ಅವರು ಸಲಹೆ ಮಾಡಿದ್ದಾರೆ ಈ ಮಧ್ಯೆ ಮುಖ್ಯಮಂತ್ರಿ ಅಶೋಕ್ ಗೇಲ್ಹೋಟ್ ತಮ್ಮ ಸರ್ಕಾರವನ್ನು ಬಿಜೆಪಿ ಅಶ್ಠಿರಗೊಳಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಇಂದು ರಾತ್ರಿ ಕಾಂಗ್ರೆಸ್ ಶಾಸಕರ ಸಭೆಯನ್ನು ಮುಖ್ಯಮಂತ್ರಿಯವರು ಕರೆದಿದ್ದಾರೆ ಎಂದು ಸುದ್ದಿ ಸಂಸ್ಥೆ ವರದಿ ಮಾಡಿದೆ ಬಿಜೆಪಿ ರಾಜ್ಯಾಧ್ವಕ್ಷ ಸತೀಶ್ ಮನಿಯಾ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರದಲ್ಲಿ ತಾವು ಪ್ರತಿಕ್ರಿಯಿಸುವುದಿಲ್ಲ ಎಂದು ಹೇಳಿದ್ದಾರೆ ಕರ್ನಾಟಕದಲ್ಲಿ ಎಸ್ಎಸ್ಎಲ್ಸಿ ಉತ್ತರಪತ್ರಿಕೆಗಳ ಮೌಲ್ಲಮಾಪನ ನಾಳೆಯಿಂದ ಬೆಂಗಳೂರು ಹೊರತುಪಡಿಸಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾರಂಭವಾಗಲಿದ್ಲು ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಎಲ್ಲಾ ಅಗತ್ತ ಸಿದ್ಲತೆ ಮಾಡಿಕೊಂಡಿದೆ

ಕೊರೊನಾ ಹಿನ್ನೆಲೆಯಲ್ಲಿ ಎಲ್ಲಾ ಮುಂಜಾಗ್ಲತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಮೌಲ್ಲಮಾಪನ ಮಾಡುವ ಶಿಕ್ಷಕರಿಗೆ ಸೂಚಿಸಲಾಗಿದೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಎಸ್ ಎಸ್ ಎಲ್ ಸಿ ಮೌಲ್ಚಮಾಪನ ಕಾರ್ಯವು ಸೋಮವಾರದಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾರಂಭವಾಗಲಿದೆ

ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳ ಮೌಲ್ಡಮಾಪನ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ನಿರ್ಧರಿಸಲಾಗುವುದು ಎಂದು ಸಚಿವರು ಸ್ವಷ್ಷನೆ ನೀಡಿದ್ದಾರೆ

ಕಳೆದ ಪಲವು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಬಿಹಾರ್ ಅಸ್ಲಾಂ ಮತ್ತು ಅರುಣಾಚಲ ಪ್ರದೇಶ ರಾಜ್ಯಗಳಲ್ಲಿ ಸಾಮಾನ್ನ ಜನಜೀವನ ಅಸ್ತವ್ನಸ್ತಗೊಂಡಿದೆ ನದಿಗಳು ಅಪಾಯದ ಮಟ್ಟ ಮೀರಿ ಪರಿಯುತ್ತಿದ್ದು ಅನೇಕ ಕಡೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಎನ್ಡಿಆರ್ಎಫ್ ಪಾಗೂ ಇತರ ರಕ್ಷಣಾ ಪಡೆಗಳಿಂದ ಪರಿಹಾರ ಮತ್ತು ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ ಅರುಣಾಚಲ ಪ್ರದೇಶದ ಪಲವೆಡೆಗಳಲ್ಲಿ ಭೂಕುಸಿತ ಸಂಭವಿಸಿದೆ ರಾಜಧಾನಿ ದೆಹಲಿಯಲ್ಲಿ ಭಾಗತ ಮೋಡ ಕವಿದ ವಾತಾವರಣವಿದ್ದು ಪಗುರದಿಂದ ಸಾಧಾರಣ ಮಳೆಯಾಗುತ್ತಿದೆ ಮುಂಬೈನಲ್ಲಿ ಸಾಧಾರಣ ಮಳೆ ಸುರಿಯುತ್ತಿದೆ ಚೆನೈನಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆಯಿದೆ ಎಂದು ಪವಾಮಾನ ಇಲಾಖೆ ವರದಿ ತಿಳಿಸಿದೆ ಕೊಲ್ಲತ್ತಾದಲ್ಲಿ ಒಂದೆರಡು ವರಸೆ ಮಳೆ ಬೀಳುವ ಸಾಧ್ಯತೆಯಿದ್ದು ಜಮ್ನು ಕಾಶ್ಮೀರದಲ್ಲಿ ಭಾರೀ ಬಿರುಗಾಳಿ ಸಹಿತ ಮಳೆಯಾಗಲಿದೆ ಮುಜಫರಾಬಾದ್ ಬೆಂಗಳೂರು ಚಂಡೀಫಡ್ ಅಹಮದಾಬಾದ್ ನಗರಗಳಲ್ಲೂ ಮಳೆಯಾಗುವ ನಿರೀಕ್ಷೆಯಿದೆ